ಚಿತಾಭಸ್ಮ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಕೇಂದ್ರ ಗೃಪ ಸಚಿವ ರಾಜನಾಥ್ ಸಿಂಗ್ ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರಸಿಂಗ್ ರಾವತ್ ವಾಜಪೇಯಿ ಅವರ ಕುಟುಂಬ ಸದಸ್ತರು ಸಾಧುಗಳು ಧಾರ್ಮಿಕ ಮುಖಂಡರು ಪಾಗೂ ಅಲ್ಲಿನ ಗಣ್ಯರು ಪಾಲ್ಗೊಂಡಿದ್ದರು

ನವದೆಪಲಿಯಲ್ಲಿ ಜರುಗಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಧುರೀಣರು ಹಾಗೂ ಸ್ವಳೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಲಖನೌನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಪ ಸಚಿವರು ಉತ್ತರಪ್ರದೇಶ ಮುಖ್ಯಮಂತ್ರಿ ಪಾಗೂ ವಾಜಪೇಯಿ ಅವರ ಕುಟುಂಬಸ್ವರು ಭಾಗಿಯಾಗಲಿದ್ದಾರೆ ಎಂದು ಯಾದವ್ ತಿಳಿಸಿದ್ದಾರೆ

ಪ್ರವಾಪದಿಂದ ನಲುಗಿರುವ ರಾಜ್ಯದ ಜನತೆಯೊಂದಿಗೆ ಇಡೀ ದೇಶ ಇದೆ ಎಂದು ಅವರು ಭರವಸೆ ನೀಡಿದ್ದಾರೆ

ಜಿಲ್ಲೆಯ ಪರವೂರ್ ಮತ್ತು ಅಲುವಾ ತಾಲೂಕುಗಳು ಹೆಚ್ಚು ಬಾಧಿತವಾಗಿದ್ದು ಜಲಾವೃತಗೊಂಡಿವೆ

ಈ ಪ್ರದೇಶಗಳಲ್ಲಿ ಆಪಾರ ನೀರು ಮತ್ತು ಚಿಷಧಗಳನ್ನು ಹೆಲಿಕಾಪ್ಟರ್ಗಳ ಮೂಲಕ ಇಳಿಸಲಾಗುತ್ತಿದೆ

ಪಟ್ಟಣಂತಿಟ್ಟಾದಲ್ಲಿ ಇಂದು ರಕ್ಷಣಾ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ನಾಳೆಯಿಂದಲೇ ರಾಜ್ಯದಲ್ಲಿ ಭಾರೀ ಮಳೆ ತಗ್ಗುವ ಸಾಧ್ಯತೆ ಇದೆ ಎಂದು ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಮೃತ್ಯುಂಜಯ ಮೊಹಾಪಾತ್ರ ತಿಳಿಸಿದ್ದಾರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದರೂ ಅದರ ಪರಿಣಾಮ ಕೇರಳದ ಮೇಲೆ ಆಗುವುದಿಲ್ಲ ಎಂದು ಭೂ ವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಂ ರಾಜೀವನ್ ಹೇಳಿದ್ದಾರೆ ವಿಶ್ವಸಂಸ್ಥೆ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೇರಸ್ ಅವರು ಕೇರಳದಲ್ಲಿ ಪ್ರವಾಪದಿಂದ ಉಂಟಾದ ಜೀವಹಾನಿಯ ಬಗ್ಗೆ ದುಃಖ ವ್ಯಕ್ತಪಡಿಸಿದ್ದಾರೆ ಪ್ರವಾಪ ಪರಿಸ್ಥಿತಿಯ ಮೇಲೆ ತೀವ್ರ ನಿಗಾ ಇಟ್ಟಿರುವುದಾಗಿ ಅವರು ಹೇಳಿದ್ದಾರೆ

ಪರಮೇಶ್ವರ್ ಸರಣಿ ಟ್ವೀಟ್ ಗಳಲ್ಲಿ ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಳೆದ ಮೂರು ದಿನಗಳಿಂದ ಧಾರಾಕಾರ ಮಳೆಯಿಂದ ತತ್ತರಿಸಿರುವ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ವೈಮಾನಿಕ ಸಮೀಕ್ಷೆ ನಡೆಸಿದರು ನಂತರ ಸುಧಿಗಾರರೊಂದಿಗೆ ಮಾತನಾಡಿದ ಅವರು ಕೊಡಗು ಜಿಲ್ಲೆಗೆ ಈಗಾಗಲೇ ಎರಡೂವರೆ ಲಕ್ಷ ಲೀಟರ್ ಕುಡಿಯುವ ನೀರು ಒದಗಿಸಲಾಗಿದ್ಲು ಮಳೆ ಬಾಧಿತ ಪ್ರದೇಶಗಳಲ್ಲಿ ಪುನರ್ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಜಿಲ್ಲೆಯ ಪ್ರವಾಹ ಪೀಡಿತ ಸ್ಥಳಗಳಿಗೆ ಎನ್ ಡಿ ಆರ್ ಎಫ್ ಸಿವಿಲ್ ಡಿಫೆನ್ಸ್ ಅಗ್ನಿಶಾಮಕ ಸೇವೆ ಭೂಸೇನಾ ಕಾರ್ಯಕರ್ತರು ಹಾಗೂ ಸೇನೆಯ ಡೋಗ್ರಾ ರೆಜಿಮೆಂಟಿನ ಯೋಧರನ್ನು ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು ಸಂತ್ರಸ್ತರ ರಕ್ಷಣೆ ಹಾಗೂ ಸಹಾಯಕ್ಷೆ ಅಪಾರ ಸಂಖ್ಯೆಯ ಸ್ವಯಂಸೇವಕರು ಮಡಿಕೇರಿ ಮತ್ತು ಕುಶಾಲನಗರಕ್ಕೆ ಧಾವಿಸುತ್ತಿದ್ದಾರೆ

ಮೈಸೂರು ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಲಾರಿಗಟ್ಟಲೆ ಪರಿಹಾರ ಸಾಮಾಗ್ರಿ ಕೊಡಗಿಗೆ ರವಾನೆಯಾಗುತ್ತಿದೆ ಈ ಮಧ್ಯೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಎರಡನೇ ದಿನವಾದ ಇಂದು ಸಪ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಕಾರ್ಯಗಳನ್ನು ಪರಿಶೀಲಿಸಲಿದ್ದಾರೆ

ಇಂಗ್ಲೆಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತಿತರ ದೇಶಗಳಲ್ಲಿ ದಾವೂದ್ನ ಬಂಡವಾಳ ಹೂಡಿಕೆ ಮಾಡುತ್ತಿದ್ದ ಜಬೀರ್ ಮೋಟಿಯನ್ನು ಚಾರಿಂಗ್ ಕಾಸ್ ಮೊಲೀಸ್ ಠಾಣೆ ಸಿಬ್ಬಂದಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ದಾವೂದ್ ಇಬ್ರಾಹಿಂ ಜತೆಗಿನ ನಂಟು ಕುರಿತು ಪೊಲೀಸರು ಆತನನ್ನು ವಿಚಾರಣೆಗೊಳಪಡಿಸಲಿದ್ದಾರೆ ಮೋಟಿ ಬಂಧನಕ್ಕೆ ಭಾರತ ಈಗಾಗಲೇ ಮನವಿ ಮಾಡಿತ್ತು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಬಲವಂತ ಪಣ ಸುಲಿಗೆ ಮತ್ತಿತರ ಅಪರಾಧ ಚಟುವಟಿಕೆಗಳಲ್ಲಿ ಮೋಟಿ ಭಾಗಿಯಾಗಿದ್ದಾನೆ ಎನ್ವಲಾಗಿದೆ ಐದು ದಿನಗಳ ವಾರ್ಷಿಕ ಪಜ್ ಯಾತ್ರೆಯು ಇಂದಿನಿಂದ ಆರಂಭಗೊಳ್ಳಲಿದ್ದು ವಿಶ್ವದಾದ್ಯಂತದ ಲಕ್ಷಾಂತರ ಮುಸ್ಲಿಂ ಬಾಂಧವರು ಸೌದಿ ಅರೇಬಿಯಾದಲ್ಲಿನ ಮಿನಾ ನಗರದಲ್ಲಿ ಸಮಾವೇಶಗೊಳ್ಳಲು ಪವಿತ್ರ ನಗರ ಮೆಕ್ಕಾದಿಂದ ತಮ್ಮ ಪ್ರಯಾಣವನ್ನು ಆರಂಭಿಸಿದ್ದಾರೆ ಅಲ್ಲಿ ಇಂದು ರಾತ್ರಿ ತಂಗಿದ್ಲು ನಾಳೆ ಮುಂಜಾನೆ ದಿನದ ಪ್ರಮುಖ ಪಜ್ ಪ್ರಾರ್ಥನೆಗಳನ್ನು ಪಠಿಸಲು ಅರಾಫತ್ ಬಯಲು ಪ್ರದೇಶಕ್ಕೆ ತೆರಳಲಿದ್ದಾರೆ

ಮಹಿಳೆಯರ ಟ್ರಾಪ್ ಸ್ಪರ್ಧೆಯಲ್ಲಿ ಭಾರತದ ಶ್ರೇಯಸಿ ಸಿಂಗ್ ಮತ್ತು ಸೀಮಾ ತೋಮರ್ ಸೆಣಸುತ್ತಿದ್ದಾರೆ ಈಜು ವಿಭಾಗದಲ್ಲಿ ಸಾಜನ್ ಪ್ರಕಾಶ್ ಮತ್ತು ಶ್ರೀಪರಿ ನಟರಾಜ್ ಫೈನಲ್ಸ್ಗೆ ಅರ್ಹತೆ ಪಡೆದಿದ್ದಾರೆ ಇಂದು ನಡೆಯಲಿರುವ ಮರುಷರ ಕಬ್ಬಡಿ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶದೊಂದಿಗೆ ಸೆಣೆಸಲಿದೆ ಮಾರಿಷಸ್ನ ಮೋರ್ಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಹಿಂದಿ ಸಮ್ಮೇಳನದ ಹಿನ್ನೆಲೆಯಲ್ಲಿ ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ಇಂದು ಅಲ್ಲಿ ಪಾನಿನಿ ಭಾಷಾ ಪ್ರಯೋಗಾಲಯ ಉದ್ವಾಟಿಸಲಿದ್ದಾರೆ

ಲಂಡನ್ನಲ್ಲಿ ದಾವೂದ್ ಇಬ್ರಾಹಿಂ ಬಲಗೈ ಬಂಟ ಜಬೀರ್ ಮೋಟಿ ಬಂಧನ